ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ನಡುವೆ

ಮೇರಿ ಕೋಮ್ ಮತ್ತು ರೂಕಿ ಸೋನಿಯಾ ಚಪಲ್ ಚಿನ್ನದ ಪದಕಕ್ಕಾಗಿ ಇಂದು ಸೆಣಸು

ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ನ ಪಕ್ಷಗಳ ಅಭ್ಯರ್ಥಿ ಪರ ಮತಯಾಚನೆ ಮಾಡುವ ಜೊತೆಗೆ ಪರಸ್ಪರ ಬಿರುಸಿನ ವಾಗ್ಲಾಳಿಯಲ್ಲಿ ತೊಡಗಿವೆ ಎರಡೂ ಪಕ್ಷಗಳ ಹಿರಿಯ ನಾಯಕರು ಇಂದು ಪಲವೆಡೆ ಪ್ರಚಾರ ಕಾರ್ಯಗಳಲ್ಲಿ ತೊಡಗಲಿದ್ದಾರೆ ಮಧ್ಯಪ್ರದೇಶದ ಛತರ್ಮರ್ ಮತ್ತು ಮಂಡ್ಲೂರ್ ಜಿಲ್ಲೆಗಳಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಚುನಾವಣಾ ರ್ನಾಲಿಗಳನ್ನು ಉದ್ಲೇತಿಸಿ ಭಾಷಣ ಮಾಡಲಿದ್ದಾರೆ ಅದೇ ರೀತಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಮತ್ತು ಇತರ ಪಲವು ನಾಯಕರು ಇಂದು ಸಾರ್ವಜನಿಕ ಸಭೆಗಳನ್ನು ನಡೆಸಲಿದ್ದಾರೆ ಮಿಜೋರಾಂನ ಲುಂಗ್ಲೈ ನಲ್ಲಿ ನಿನ್ನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಿ ನಂತರ ನಾಗರಿಕ ಸಂಘಟನೆಗಳು ಹಾಗೂ ಸರ್ಕಾರೇತರ ಸಂಸ್ವೆಗಳ ಪ್ರತಿನಿಧಿಗಳ ಜೊತೆ ಸಂವಾದ ನಡೆಸಿದರು

ರಾಜಸ್ತಾನ ಮತ್ತು ತೆಲಂಗಾಣ ರಾಜ್ಲಗಳಲ್ಲೂ ಚುನಾವಣಾ ಪ್ರಚಾರ ರಂಗೇರುತ್ತಿದೆ

ಗಡಿ ಪ್ರದೇಶದಲ್ಲಿ ಶಾಂತಿ ಕಾಯ್ದುಕೊಳ್ಳುವ ಕುರಿತು ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗುವುದು ಎರಡೂ ದೇಶಗಳು ದೋವಲ್ ಪಾಗೂ ವಾಂಗ್ ಅವರನ್ನು ಗಡಿ ಮಾತುಕತೆಗಾಗಿ ವಿಶೇಷ ಪ್ರತಿನಿಧಿಗಳನ್ನಾಗಿ ನಿಯೋಜಿಸಿವೆ ಇವರಿಬ್ಬರ ಮಾತುಕತೆ ವೇಳೆ ಕಳೆದ ಏಪ್ರಿಲ್ನಲ್ಲಿ ನಡೆದ ವುಹಾಂಗ್ ಶ್ವಂಗಸಭೆಯ ನಂತರ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ನಿಟ್ಟಿನಲ್ಲಿ ಆಗಿರುವ ಪ್ರಗತಿ ಕುರಿತು ಪರಾಮರ್ತೆ ನಡೆಯಲಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ಚೀನಾ ಅಧ್ಯಕ್ಷ ಕ್ಲಿಜಿಂಗ್ಪಿಂಗ್ ಅವರು ವುಪಾಂಗ್ನಲ್ಲಿ ಮೊದಲ ಅನೌಪಚಾರಿಕ ಶ್ವಂಗಸಭೆಯಲ್ಲಿ ಭಾಗವಹಿಸಿ ಚರ್ಚಿಸಿದ್ದರು ದೋವಲ್ ಮತ್ತು ವಾಂಗ್ ನಡುವಿನ ಕೊನೆಯ ಸುತ್ತಿನ ಮಾತುಕತೆ ದೆಪಲಿಯಲ್ಲಿ ನಡೆಯಲಿದೆ

ಕೇಂದ್ರ ಗೃಹ ಸಚಿವಾಲಯದ ಓರಿಯ ಅಧಿಕಾರಿ ಡೇನಿಯಲ್ ಇ ರಿಚರ್ಡ್ ತಂಡದ ನೇತೃತ್ವ ವಹಿಸಿದ್ದಾರೆ ತಂಡ ಇಂದು ಚೆನ್ನೈನಲ್ಲಿ ಮುಖ್ಯಮಂತ್ರಿ ಕೆ ಪಳನಿಸ್ವಾಮಿ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಲಿದೆ ಇಂದು ತಿರುಚಿನಪಲ್ಲಿಗೆ ಭೇಟಿ ನೀಡಲಿರುವ ತಂಡ ಮೂರು ದಿನಗಳಲ್ಲಿ ನಷ್ಷದ ಅಂದಾಜು ಕಾರ್ಯವನ್ನು ಮೂರ್ಣಗೊಳಿಸುವ ಸಾಧ್ಯತೆ ಇದೆ

ಪ್ರಧಾನಿ ಅವರ ಹಿಂದಿ ಭಾಷಣದ ನಂತರ ಆಕಾಶವಾಣಿ ಕನ್ನಡ ಸೇರಿದಂತೆ ಎಲ್ಲಾ ಪ್ರಾದೇಶಿಕ ಭಾಷೆಗಳ ಅವತರಣಿಕೆಯನ್ನೂ ಪ್ರಸಾರ ಮಾಡಲಿದೆ

ನವದೆಹಲಿಯಲ್ಲಿ ನಿನ್ನೆ ಸಂಜೆ ವಿಜ್ಞಾನ ಮತ್ತು ಪರಿಸರ ಕೇಂದ್ರ ಆಯೋಜಿಸಿದ್ದ ಸಮಾರಂಭದಲ್ಲಿ ಭಾರತೀಯ ಪವಾಮಾನ ಇಲಾಖೆ ನಿರ್ದೇಶಕ ಜನರಲ್ ಕೆ

ರಮೇಶ್ ಅವರು ಈ ವಿಷಯ ತಿಳಿಸಿ ಇತ್ತೀಚಿಗೆ ಕೇರಳದ ಪ್ರವಾಪ ಸೇರಿದಂತೆ ಪಲವು ನೈಸರ್ಗಿಕ ಪ್ರಕೋಪಗಳನ್ನು ಎದುರಿಸಲು ಹೊಸ ತಂತ್ರಜ್ಞಾನ ನೆರವಾಗಲಿದೆ ಅಲ್ಲದೇ ಚಂಡಮಾರುತಗಳ ಬಗ್ಗೆ ಮುನ್ಲೂಚನೆಯು ಸಿಗಲಿದೆ ಎಂದು ಹೇಳಿದ್ದಾರೆ

ಈ ಘಟನೆಯ ಹೊಣೆಯನ್ನು ತಕ್ಷಣಕ್ಕೆ ಯಾವುದೇ ಸಂಘಟನೆಯು ಹೊತ್ತಿಕೊಂಡಿಲ್ಲ ಎಂದು ಭದ್ರತಾಪಡೆಗಳು ತಿಳಿಸಿವೆ ಮಸೀದಿಯಲ್ಲಿ ಶುಕ್ರವಾರದ ಪ್ರಾರ್ಥನೆಗೆ ಜನರು ಸೇರಿದ್ದಾಗ ಈ ಘಟನೆ ಸಂಭವಿಸಿದೆ ದಾಳಿಯಲ್ಲಿ ಸತ್ತವರು ಬಹುತೇಕ ಆಫ್ಟನ್ ಸೇನಾವಡೆಗಳಿಗೆ ಸೇರಿದವರಾಗಿದ್ದಾರೆಂದು ಮಿಲಿಟರಿ ವಕ್ತಾರ ಕ್ಯಾಪ್ಸನ್ ಅಬ್ದುಲ್ಲಾ ತಿಳಿಸಿದ್ದಾರೆ

ವಿಜಯ್ ದಾಂಗ್ ಹೆಸರಿನ ಕಮಾಂಡರ್ ಕಾರ್ಯಾಚರಣೆ ವೇಳೆ ಪತನಾಗಿದ್ದಾನೆ ಎಂದು ಸಿಮ್ದೇಗ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಕುಮಾರ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ಮೇರಿ ಕೋಮ್ ಮತ್ತು ರೂಕಿ ಸೋನಿಯಾ ಚಪಲ್ ಇಂದು ಸಂಜೆ ಚಿನ್ನದ ಪದಕಕ್ಕಾಗಿ ಸೆಣೆಸಲಿದ್ದಾರೆ

ಜಿ ವಿಭಾಗದಲ್ಲಿ ಮೇರಿ ಕೋಮ್ ಐತಿಹಾಸಿಕ ಆರನೇ ಚಿನ್ನದ ಪದಕಕ್ಕಾಗಿ ಉಕ್ರೇನ್ನ ಪನ್ನಾ ಒಕೋಟಾ ಅವರನ್ನು ಎದುರಿಸಲಿದ್ದಾರೆ ಮೂರು ತಿಂಗಳಲ್ಲಿ ಮೇರಿ ಕೋಮ್ ಎರಡನೇ ಬಾರಿ ಒಕೋಟಾ ಎದುರು ಮುಖಾಮುಖಿಯಾಗುತ್ತಿದ್ದಾರೆ

ಪ್ರಸ್ತುತ ಮೇರಿ ಕೋಮ್ ವಿಶ್ವ ಚಾಂಪಿಯನ್ನಲ್ಲಿ ಐದು ಚಿನ್ನದ ಪದಕಗಳಿಸಿ ಕೇಟ್ ಟೈಲರ್ ಸಾಧನೆಯನ್ನು ಸರಿಗಟ್ಟಿದ್ದಾರೆ ಇದೀಗ ಮೇರಿ ಕೋಮ್ ಆರನೇ ಚಿನ್ನದ ಪದಕ ಗಳಿಸಿದ್ದು ಅವರ ವ್ಯಕ್ತಿಜೀವನದ ಅತ್ಯಂತ ಶ್ರೇಷ್ಠ ಹಾಗೂ ಐತಿಹಾಸಿಕ ಸಾಧನೆಯಾಗಲಿದೆ

ಜಿ ವಿಭಾಗದಲ್ಲಿ ಸೋನಿಯಾ ಚಹಲ್ ಜರ್ಮನಿಯ ಒಮೆಲ್ಲಾ ವಾಹ್ನೆರ್ ಎದುರು ಸೆಣಸಲಿದ್ದಾರೆ

ಜಿ

ಜಿ ವಿಭಾಗದಲ್ಲಿ ಲೋವಿನ ಬೊರ್ಗೊಹೈನ್ ಪದಕಗಳನ್ನು ಗೆದ್ದಿದ್ದಾರೆ